ಜಗದಾಳ್ಮರದಲ್ಲಿ ಚುನಾವಣಾ ರ್ಜಾಲಿ ಉದ್ದೇಶಿಸಿ ಮಾತನಾಡುತ್ತಿದ್ದ ಅವರು ರಾಜ್ಯದ ಶ್ವರಿತ ಅಭಿವೃದ್ದಿಯನ್ನು ಖಾತರಿಪಡಿಸಲು ತಮ್ಮ ಸರ್ಕಾರ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ ತಮ್ಮ ಸರ್ಕಾರ ಎಲ್ಲರನ್ನು ಒಳಗೊಂಡ ಅಭಿವ್ಯದ್ದಿಯ ಮೇಲೆ ನಂಬಿಕೆ ಇರಿಸಿದೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಪುಲ್ಗಾಂಧಿ ಕೇಂದ್ರ ಸರ್ಕಾರದ ನೋಟು ಅಮಾನ್ಜೀಕರಣ ಕ್ರಮವನ್ನು ಟೀಕಿಸಿದ್ದಾರೆ ಕಂಕೇರ್ನಲ್ಲಿಂದು ಚುನಾವಣಾ ರ್ಾಲಿ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು

ದೊಂಗಾಗಡದ ಸಾರ್ವಜನಿಕ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡುವ ಕಾರ್ಯಕ್ರಮ ನಿಗದಿಯಾಗಿದೆ ಛತ್ತೀಸ್ಗಡ ವಿಧಾನಸಭೆಯ ಮೊದಲ ಪಂತದ ಚುನಾವಣೆಗೆ ಪ್ರಚಾರ ನಡೆಯುತ್ತಿದ್ದು ನಾಳೆ ಸಂಜೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳಲಿದೆ

ಈ ಬಹುತೇಕ ಕ್ಷೇತ್ರಗಳು ಎಡಪಂಥಿಯ ಶೀವ್ರವಾದದಿಂದ ಬಾಧಿತಗೊಂಡ ಪ್ರದೇಶಗಳಾಗಿವೆ

ಉಪಚುನಾವಣಾ ಆಯುಕ್ತ ಸುದೀವ್ ಜೈನ್ ನೇತೃತ್ವದ ತಂಡ ಇಂದು ಮಧ್ಯಾಪ್ನ ಐಜ್ವಾಲ್ಗೆ ಆಗಮಿಸಿತು ರಾಜ್ಙದಲ್ಲಿ ಮುಕ್ತ ನ್ಯಾಯುತ ಪಾಗೂ ಶಾಂತಿಯುತ ಚುನಾವಣೆಯನ್ನು ಖಾತರಿಪಡಿಸಲು ಚುನಾವಣಾ ಸಂಬಂಧಿತ ವಿಷಯಗಳ ಕುರಿತು ಚರ್ಚಿಸುವುದು ಚುನಾವಣಾ ಆಯೋಗದ ತಂಡದ ಐಜ್ವಾಲ್ ಭೇಟಿಯ ಉದ್ದೇಶವಾಗಿದೆ ಎಂದು ಅಧಿಕಾರಿ ಮೂಲಗಳು ಹೇಳಿವೆ ರಾಜ್ಯದಲ್ಲಿ ವಾರದ ಆರಂಭದಲ್ಲಿ ಉಂಟಾದ ಬಿಕ್ಕಟ್ಟು ಓನ್ನೆಲೆಯಲ್ಲಿ ಚುನಾವಣಾ ಆಯೋಗದ ಉನ್ನತ ತಂಡ ಅಲ್ಲಿಗೆ ತೆರಳಿದೆ

ಅನರ್ಹಗೊಂಡ ಶಾಸಕ ಶಾಜಿ ವಿರುದ್ದ ಸ್ಪರ್ಧಿಸಿದ್ದ ಎಲ್ಡಿಎಫ್ ಅಭ್ಯರ್ಥಿ ಎಂ

ನಿಕೇಶ್ ಕುಮಾರ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ನಡೆಸಿ ನ್ಡಾಯಾಲಯ ಈ ತೀರ್ಮ ನೀಡಿದೆ

ಎನ್ಡಿಎ ಸರ್ಕಾರದ ನೋಟು ಅಮಾನ್ಸೀಕರಣ ಕ್ರಮದ ವಿರುದ್ದ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ವಿರುದ್ದ ಬಿಜೆಪಿ ಇಂದು ವಾಗ್ಲಾಳಿ ನಡೆಸಿದೆ ದೆಹಲಿಯಲ್ಲಿಂದು ಸಂಜೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಕ್ಷದ ವಕ್ತಾರ ಸಂಬೀತ್ ಪಾತ್ರ ಕಾಂಗ್ರೆಸ್ ಪ್ರಟಿಭಟನೆ ಕ್ಕಶಕತೆಯಾಗಿದ್ದು ಭಾರತೀಯ ಆರ್ಥಿಕತೆಗೆ ಜಿಪಜಾರಿಕತೆಯ ರೂಪ ಸೇರಿದಂತೆ ನೋಟು ಅಮಾನ್ಲೀಕರಣದ ನಂತರ ಪಲವು ನಿರೀಕ್ಷಿತ ಫಲಿತಾಂಶಗಳು ಹೊರಹೊಮ್ಮಿವೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಅಕ್ರಮ ಮಾರ್ಗಗಳಿಂದ ನಾಲ್ಕು ತಲೆಮಾರುಗಳ ಕಾಲ ಸಂಗ್ರಹಿಸಿಕೊಂಡಿದ್ದ ಕಮ್ವಹಣ ನೋಟು ಅಮಾನ್ಜೀಕರಣಗೊಳಿಸಿದ ಒಂದೇ ದಿನದಲ್ಲಿ ಇಲ್ಲವಾಗಿಸಿದ್ದು ಆ ಪಕ್ಷಕ್ಕೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ

ಮೂರು ಲಕ್ಷ ನಕಲಿ ಕಂಪನಿಗಳನ್ನು ಬಂದ್ ಮಾಡಲಾಗಿದೆ

ಕಳೆದ ನಾಲ್ಕು ವರ್ಷಗಳಲ್ಲಿ ನಕ್ಲಲ್ ಸಂಬಂಧಿತ ಚಟುವಟಿಕೆಗಳು ಇಳಿಕೆಯಾಗಿವೆ ಎಂದು ಅಂಕಿ ಅಂತ ನೀಡಿದರು ಇದಕ್ಕೂ ಮುನ್ನ ಭತ್ತೀಸ್ಗಡದ ರಾಜನಂದಗಾವ್ನಲ್ಲಿ ಚುನಾವಣಾ ರ್್ಾಲಿ ಉದ್ದೇಶಿಸಿ ಮಾತನಾಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಎನ್ಡಿಎ ಸರ್ಕಾರದ ನೋಟು ಅಮಾನ್ಶೀಕರಣ ಹಾಗೂ ಜಿಎಸ್ಟಿ ದೇಶಕ್ಕೆ ಭಾರೀ ನಷ್ಟ ಉಂಟು ಮಾಡಿದೆ ಎಂದು ಆರೋಪಿಸಿದ್ದರು

ಕೇಂದ್ರ ಅರ್ಥಿಕ ವ್ವವಹಾರಗಳ ಇಲಾಖೆಯ ಕಾರ್ಯದರ್ಶಿ ಎಸ್

ಗರ್ಗ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಮಾಧ್ಯಮಗಳಲ್ಲಿ ಸಾಕಷ್ಟು ತಪ್ಪು ಮಾಹಿತಿ ಪರಿದಾಡುತ್ತಿದೆ ಆರ್ಬಿಐನ ಸೂಕ್ತ ಆರ್ಥಿಕ ಬಂಡವಾಳ ಚೌಕಟ್ಟು ನಿಗದಿ ಕುರಿತ ಪ್ರಸ್ತಾವನೆ ಮಾತ್ರ ಸರ್ಕಾರದಲ್ಲಿ ಚರ್ಚೆಯಲ್ಲಿದೆ ಸರ್ಕಾರದ ವಿತ್ತೀಯ ಲೆಕ್ಕಾಚಾರ ಸರಿ ದಾರಿಯಲ್ಲಿದೆ

ನೆರೆ ಹೊರೆ ದೇಶಗಳು ಮೊದಲು ಎಂಬ ಭಾರತದ ನೀತಿಯಂತೆ ಮಾಲ್ವೀವ್ಗನೊಂದಿಗೆ ಸಹಭಾಗಿತ್ವ ಮತ್ತಷ್ಟು ಬಲಪಡಿಸುವ ಕ್ರಮವಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲು ಭಾರತ ಎದುರು ನೋಡುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂದೇ ನವದೆಹಲಿಗೆ ಹಿಂತಿರುಗಲಿದ್ದಾರೆ

ವಿದೇಶಾಂಗ ವ್ಯವಹಾರಗಳ ಸಜಿವಾಲಯದ ವಕ್ತಾರ ರವೀಶ್ಕುಮಾರ್ ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿ ಸಿಂಗಾಮರ್ ಫೈನ್ಟಕ್ ಶೃಂಗಸಭೆಯಲ್ಲಿ ಪ್ರಧಾನ ಭಾಷಣ ಸೇರಿದಂತೆ ಇತರ ಪಲವು ಕಾರ್ಯಕ್ರಮಗಳಲ್ಲಿ ಪ್ರಧಾನಮಂತ್ರಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇನಾ ಮುಖ್ಯಸ್ವ ಜನರಲ್ ಬಿಖಿನ್ ರಾವತ್ ಅವರ ಉಪಶ್ವಿತಿಯಲ್ಲಿ ಶಸ್ತಾಸ್ತಗಳ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು

ಇರಾನ್ ಪರಮಾಣು ಒಪ್ಪಂದ ಎಂದೇ ಹೆಸರಾಗಿರುವ ಜಂಟಿ ಸಮಗ್ರ ಕ್ರಿಯಾ ಯೋಜನೆಯಿಂದ ದೂರ ಸರಿದ ನಂತರ ಅಮೆರಿಕ ಇರಾನ್ ವಿರುದ್ದ ದಿಗ್ವಂಧನಗಳನ್ನು ವಿಧಿಸಿದೆ ಮಾಧ್ಯಮದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ರವೀಶ್ ಕುಮಾರ್ ಭಾರತದ ಇಂಧನ ಭದ್ರತೆಯ ಅಗತ್ತ ಹಾಗೂ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ಅಮೆರಿಕ ಸರ್ಕಾರವನ್ನು ಭಾರತ ಪ್ರಶಂಸಿಸುತ್ತದೆ ಎಂದು ತಿಳಿಸಿದರು ಅಮೆರಿಕ ದಿಗ್ಗಂಧನಗಳು ಅನ್ವಯವಾಗದಂತೆ ಇರಾನ್ನಿಂದ ಕಚ್ಚಾಕ್ಷೆಲ ಖರೀದಿ ಮುಂದುವರಿಸಲು ಭಾರತ ಸೇರಿದಂತೆ ಪಲವು ದೇಶಗಳಿಗೆ ರಿಯಾಯಿತಿ ಮಂಜೂರು ಮಾಡಿರುವುದನ್ನು ಭಾರತ ಸ್ವಾಗತಿಸುತ್ತದೆ ಭಾರತ ಇರಾನ್ನಿಂದ ಕಚ್ಚಾಕೈಲ ಆಮದು ದೇಶವಾಗಿದ್ದು ದೇಶದ ಇಂಧನ ಭದ್ರತಾ ಅಗತ್ಯತೆಯಿಂದ ಇದು ಅತ್ಯಂತ ನಿರ್ಣಾಯಕ ಎಂದು ಅವರು ಹೇಳಿದ್ದಾರೆ ಭಾರತದ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡಿರುವ ಅಮೆರಿಕದ ನಿಲುವಿಗೆ ಪ್ರಶಂಸೆ ವ್ಯಕ್ತಪಡಿಸಿದ ರವೀಶ್ ಕುಮಾರ್ ಅಮೆರಿಕದ ಉದ್ದೇಶ ಭಾರತಕ್ಕೆ ತೊಂದರೆ ಕೊಡಬೇಕೆಂಬುದಲ್ಲ ಎಂಬುದನ್ನು ಅದು ಸ್ವಷ್ಟಪಡಿಸಿದೆ ಎಂದರು ಚಾಬಹಾರ್ ಬಂದರಿಗೂ ಅಮೆರಿಕ ನಿರ್ಬಂಧಗಳ ವಿನಾಯಿತಿ ಕಲ್ಪಿಸಿರುವುದಕ್ಕೆ ಪ್ರತಿಕ್ರಿಯಿಸಿದ ವಕ್ತಾರರು ಚಾಬಹಾರ್ ಬಂದರು ಅಫ್ನಾನಿಸ್ತಾನಕ್ಕೆ ಕಾರ್ಯತಂತ್ರ ಹಾಗೂ ದೀರ್ಘಾವಧಿಯ ಲಾಭಗಳನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಅಲ್ಲದೆ ಹೊರ ಜಗತ್ತಿನೊಂದಿಗೆ ಅಫ್ವಾನಿಸ್ತಾನದ ಸಂಪರ್ಕವನ್ನು ಇದು ಹೆಚ್ಚಿಸಲಿದೆ ಎಂಬುದನ್ನು ಆಮೆರಿಕ ಗುರುತಿಸಿರುವುದಕ್ಕೆ ತೃಪ್ತಿ ವ್ಯಕ್ತಪಡಿಸಿದರು ಅಫ್ರಾನಿಸ್ತಾನದಲ್ಲಿ ಭದ್ರತೆ ಶ್ಯಿರತೆ ಹಾಗೂ ಸಮ್ಯದ್ಧಿ ಮೂಡಿಸುವ ಆ ದೇಶದ ಏಕತೆ ಮತ್ತು ಬಹುತ್ವವನ್ನು ಸಂರಕ್ಷಿಸಲು ಶಾಂತಿ ಮತ್ತು ಸಾಮರಸ್ಯ ಮೂಡಿಸುವ ಎಲ್ಲ ಪ್ರಯತ್ನಗಳಿಗೆ ಬೆಂಬಲ ನೀಡುವ ತನ್ನ ನೀತಿಯ ಆಧಾರದ ಮೇಲೆ ರಷ್ಯಾ ಆಯೋಜಿಸಿರುವ ಅಫ್ಘಾನಿಸ್ತಾನ ಕುರಿತ ಸಭೆಯಲ್ಲಿ ಭಾಗವಹಿಸುವ ನಿರ್ಧಾರ ಭಾರತ ಕೈಗೊಂಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಇಂತಪ ಪ್ರಯತ್ನಗಳು ಅಫ್ಟಾನಿಸ್ತಾನದ ನಾಯಕತ್ವ ಮಾಲೀಕತ್ವ ಪಾಗೂ ನಿಯಂತ್ರಣದಲ್ಲಿ ನಡೆಯುವ ಪ್ರಯತ್ನಗಳಲ್ಲಿ ಅಫ್ರಾನಿಸ್ತಾನ ಸರ್ಕಾರದ ಪಾಲ್ಗೊಳ್ಳುವಿಕೆಯಲ್ಲಿ ನಡೆಯಬೇಕು ಎಂಬುದು ಭಾರತದ ನೀತಿಯಾಗಿದೆ ಎಂದು ಹೇಳಿದ್ದಾರೆ ಸಭೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆ ಅಧಿಕೃತವಲ್ಲದ್ದು ಎಂದು ಅವರು ಸ್ಪಷ್ಟವಡಿಸಿದ್ದಾರೆ

ಭಾರತ ಆಸ್ಟೇಲಿಯಾ ಬಾಂಗ್ಲಾದೇಶ ಇಂಗ್ಲೆಂಡ್ ಐರ್ಲೆಂಡ್ ಪಾಕಿಸ್ತಾನ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಮತ್ತು ವೆಸ್ಟ್ಇಂಡೀಸ್ ತಂಡಗಳು ಈ ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಿವೆ ಪತ್ತು ತಂಡಗಳು ಸ್ಪರ್ಧಿಸುತ್ತಿರುವ ಈ ಪಂದ್ಯಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಅಂವೈರ್ ತೀರ್ಮ ಮರುಪರಿಶೀಲನಾ ವ್ಯವಸ್ಥೆ ಯುಡಿಆರ್ಎಸ್ ಬಳಸಲಾಗುತ್ತಿದೆ ಭಾರತ ತಂಡದ ನೇತೃತ್ವವನ್ನು ಪರ್ಮನ್ ಪ್ರೀತ್ ಸಿಂಗ್ ವಹಿಸಿದ್ದಾರೆ